ದೇಶದ ಸರ್ವಾಂಗೀಣ ಅಭಿವ್ಯದ್ಲಿಗಾಗಿ ಸ್ನಾವಲಂಬನೆ ಸಾಧಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ

ಭಾರತೀಯರು ಅದರಲ್ಲೂ ಮುಂದಿನ ಪೀಳಿಗೆಯವರಿಗೆ ಅವಿಷ್ಕಾರ ಹಾಗೂ ಪರಿಹಾರಗಳನ್ನು ಕಲ್ಪಿಸುವ ಯಥೇಭ್ಗ ಅವಕಾಶಗಳವೆ ಈ ಸಾಮರ್ಥ್ಲವನ್ನು ನಾಳನ ಒಳಿತಿಗಾಗಿ ಸಧ್ಗಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ ಈ ತಿಂಗಳ ಆರಂಭದಲ್ಲಿ ಆತ್ಮ ನಿರ್ಭರ ಭಾರತ್ ಆಪ್ನ ಅವಿಷ್ಕಾರದ ಸವಾಲಿನಲ್ಲಿ ದೇಶದ ಯುವಜನರ ಉತ್ಪಾಹದಾಯಕ ಪಾಲ್ಗೊಳ್ಳುವಿಕೆಯನ್ನು ಪ್ರಧಾನಿ ಪ್ರಸ್ತಾಪಿಸಿದ್ದಾರೆ

ಫಲಿತಾಂಶ ಅತ್ಯಂತ ಅಧ್ಲುತವಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ

ದೇಶದಲ್ಲಿ ಹಬ್ಲ ಉತ್ತವಗಳ ಈ ಸಮಯವನ್ನು ಪ್ರಸ್ತಾಪಿಸಿ ಕೊರೊನಾದ ಈ ಪರಿಸ್ಥಿತಿಯಲ್ಲಿ ಸರಳ ಹಾಗೂ ಸಂಯಮದಿಂದ ಆಚರಿಸುವ ಮೂಲಕ ಜನರು ಕಾಳಜಿ ವಹಿಸಿರುವುದಕ್ಷೆ ಸಂತಸ ವ್ಯಕ್ತಪಡಿಸಿದರು ಗಣೇಶ ಚತುರ್ಥಿ ಓಣಂ ಹಬ್ಲಗಳ ಮಹತ್ತದ ಮೇಲೆ ಬೆಳಕು ಚೆಲ್ಲಿದ ಪ್ರಧಾನಿ ನಮ್ನ ಪಬ್ಲ ಪರಿದಿನಗಳು ಪರಿಸರ ಮತ್ತು ಪ್ರಕ್ಕತಿಯ ಜತೆಗಿನ ಸಹಜೀವನದ ಸಂದೇಶ ಅಡಗಿದೆ ಎಂದು ಹೇಳಿದ್ದಾರೆ ಭಾರತೀಯ ಆಟಕೆಗಳು ಮಕ್ಕಳಿಗೆ ಸಿಗಬೇಕು

ಆಟಕೆಗಳು ಕೇವಲ ಮನಸನ್ನು ಅರಳಿಸುವುದಲ್ಲದೇ ಮನಸ್ಸುಗಳನ್ನು ರೂಪಿಸುತ್ತವೆ ಮತ್ತು ಗುರಿಗಳನ್ನು ಗಟ್ಟಗೊಳಿಸುತ್ತವೆ ಎಂದು ಆಟಕೆಗಳ ಮಹತ್ತದ ಜೊತೆಗೆ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರುವವರ ಬಗ್ಗೆಯೂ ನರೇಂದ್ರ ಮೋದಿ ತಿಳಿಸಿದರು ಸ್ನಳೀಯ ಆಟಿಕೆಗಳನ್ನು ಪ್ರೋತ್ಪಾಹಿಸಲು ಇದೀಗ ಸೂಕ್ತ ಸಮಯವಾಗಿದ್ಲು ಸ್ಸಾರ್ಟ್ ಅಪ್ ಗಳು ಆಟಕೆಗಳನ್ನು ತಯಾರಿಸುವ ಬಗ್ಗೆಯೂ ಆಲೋಚಿಸಿ ಭಾರತವನ್ನು ಆಟಕೆಗಳ ತಯಾರಿಕಾ ತಾಣವಾಗಿಸುವಂತೆ ಕರೆ ನೀಡಿದರು ಸ್ನಾವಲಂಬಿ ಭಾರತ ಆಂಧೋಲನದಲ್ಲಿ ವರ್ಚುವಲ್ ಗೇಮ್ಸ್ ಆಗಲಿ ಆಟಕೆಗಳ ಕ್ಷೇತ್ರವಾಗಲಿ ಎಲ್ಲವು ಬಹಳ ಮಹತ್ನ ಪೂರ್ಣ ಪಾತ್ರ ವಹಿಸಬೇಕಿದ್ಲು ಇದೊಂದು ಅವಕಾಶವೂ ಆಗಿದೆ ಎಂದು ಪ್ರಧಾನ ಮಂತ್ರಿ ಹೇಳಿದರು

ಹೊಸ ರಾಷ್ಷೀಯ ಶಿಕ್ಷಣ ನೀತಿಯ ಮೂಲಕ ಬದಲಾವಣೆ ತಂದು ವಿದ್ವಾರ್ಥಿಗಳ ಭವಿಷ್ಣ ರೂಪಿಸಬಹುದು ಎಂಬುದರ ಬಗ್ಗೆಯೂ ನರೇಂದ್ರ ಮೋದಿ ಪ್ರಸ್ತಾಪಿಸಿದ್ದಾರೆ ದೇಶ ಇಂದು ಪ್ರಗತಿಯ ಯಾತ್ರೆಯಲ್ಲಿ ಸಾಗುತ್ತಿದ್ದು ನಾವೆಲ್ಲರೂ ಸುರಕ್ಷಿತವಾಗಿ ಆರೋಗ್ಲದಿಂದ ಇರುವ ಮೂಲಕ ಕೊರೊನಾವನ್ನು ಸಂಪೂರ್ಣವಾಗಿ ಸೋಲಿಸೋಣ ಪ್ರತಿಯೊಬ್ಬರು ಸಾಮಾಜಿಕ ಅಂತರ ಪಾಲಿಸುವ ಮುಖಗವಸು ಧರಿಸುವ ಸಂಕಲ್ಪವನ್ನು ಕಟ್ಲುನಿಟ್ಲಾಗಿ ಪಾಲನೆ ಮಾಡಿದಾಗ ಕೊರೊನಾ ದೂರವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಪ್ರಧಾನಿ ಹೇಳಿದ್ದಾರೆ ಭಾರತ ಮತ್ತು ಆಸಿಯಾನ್ ರಾಷ್ಷಗಳು ಮುಕ್ತ ವ್ಯಾಪಾರ ಒಪ್ಪಂದವನ್ನು ಪರಾಮರ್ಶಿಸಿ ಇನ್ನಷ್ಟು ಸರಳ ಮತ್ತು ಬಳಕೆದಾರ ಸ್ನೇಹಿಯಾಗಿಸಲು ಸಮ್ನತಿಸಿವೆ ಈ ಪರಾಮರ್ಶೆಯಿಂದಾಗಿ ಆಸಿಯಾನ್ ಭಾರತದ ವ್ನಾಪಾರವನ್ನು ಸಮಕಾಲೀನಕ್ಕೆ ಸೂಕ್ತವಾಗಿಸಲಿದೆ ಎಂದು ಹೇಳಲಾಗಿದೆ

ಭಾರತ ಮತ್ತು ಆಸಿಯಾನ್ ರಾಷ್ಪಗಳು ಉತ್ತಮ ಸ್ನೇಹ ಬಾಂಧವ್ಯ ಐತಿಹಾಸಿಕ ಸಾಂಸ್ಕತಿಕ ಮತ್ತು ಪಾರಂಪರಿಕ ಬಂಧಗಳನ್ನು ಹೊಂದಿವೆ ಎಂದರು ಎಲ್ಲಾ ಹತ್ತು ಆಸಿಯಾನ್ ರಾಷ್ಲಗಳ ವ್ಯಾಪಾರ ಖಾತೆ ಸಚಿವರು ಸಭೆಯಲ್ಲಿ ಪಾಲ್ಗೊಂಡಿದ್ದು ಜಾಗತಿಕ ಸಾಂಕ್ರಾಮಿಕ ಬಿಕ್ಕಟ್ಲು ಬೀರಿರುವ ಆರ್ಥಿಕ ಪರಿಣಾಮಗಳನ್ನು ತಗ್ಗಸಲು ಸಮಗ್ರ ಕ್ರಮಕ್ಕೆ ತಮ್ನ ಬದ್ದತೆಯನ್ನು ಪುನರುಚ್ಚರಿಸಿದರು ಎಲ್ಲ ಬ್ಲಾಂಕುಗಳು ಪ್ರಸಕ್ತ ವರ್ಷದ ಜನವರಿಯಿಂದ ಮಾಹಿತಿ ತಂತ್ರಜ್ಞಾನ ಕಾಯ್ಲೆಯಡಿ ಅನ್ನಯವಾಗುವ ಆನ್ಲೈನ್ ವಹಿವಾಟುಗಳಿಗೆ ಪಡೆದಿದ್ದ ಶುಲ್ಲವನ್ನು ಕೂಡಲೇ ಗ್ರಾಹಕರಿಗೆ ಹಿಂದಿರುಗಿಸುವಂತೆ ಕೇಂದ್ರ ಹಣಕಾಸು ಸಚಿವಾಲಯ ಆದೇಶಿಸಿದೆ ಅಂತೆಯೇ ಮುಂದಿನ ಆದೇಶದವರೆಗೂ ವಿದ್ನುನ್ನಾನ ಮಾಧ್ಯಮದ ಮೂಲಕ ನಡೆಸುವ ವಹಿವಾಟುಗಳಿಗೂ ಯಾವುದೇ ಶುಲ್ಲ ವಿಧಿಸದಂತೆಯೂ ಸೂಚಿಸಿದೆ

ಭೀಮ್ ಯುಪಿಐ ಯುಪಿಐ ಕ್ನುಆರ್ ಕೋಡ್ ಮೂಲಕ ನಡೆಸುವ ವಹಿವಾಟುಗಳಗೆ ಯಾವುದೇ ಶುಲ್ತ ವಿಧಿಸುವಂತಿಲ್ಲ ಎಂದು ತಿಳಿತ್ತು ಪಾವತಿ ಮತ್ತು ಒಪ್ಪಂದ ವ್ಲವಸ್ಥೆ ಪಿಎಸ್ಎಸ್ ಕಾಯ್ಲೆಯಡಿ ಯಾವುದೇ ಬ್ಲಾಂಕ್ ಮತ್ನು ಸೇವಾದಾತರು ವಿದ್ದುನ್ನಾನ ಮಾಧ್ವಮದ ಮೂಲಕ ಪಾವತಿಸುವವರಿಗೆ ಮತ್ನು ಹಣಿ ಸ್ತೀಕರಿಸುವವರಿಗೆ ಶುಲ್ಲ ವಿಧಿಸುವಂತಿಲ್ಲ ಎಂದು ಹೊಸ ನಿಯಮಾವಳ ಸೇರ್ಪಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಯುಪಿಐ ಮೂಲಕ ನಡೆಸುವ ವಹಿವಾಟುಗಳಿಗೆ ಶುಲ್ಲ ವಿಧಿಸುತ್ತಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಇದು ಬ್ಲಾಂಕ್ ಗಳಿಂದ ಪಿಎಸ್ಎಸ್ ಕಾಯ್ಲೆ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ಲೆಯ ಉಲ್ಲಂಘನೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ

ವೆಂಕಯ್ಲನಾಯ್ಲು ಕರೆ ನೀಡಿದ್ದಾರೆ

ಸಾಮಾಜಕ ಮಾಧ್ಯಮದಲ್ಲಿಂದು ಭಾರತದಲ್ಲಿ ಹಿರಿಯ ನಾಗರಿಕರ ೆ ಸಮಸ್ಥೆಗಳ ಕುರಿತು ತಮ್ಮ ಚಿಂತನೆಯನ್ನು ಪಂಚಿಕೊಂಡಿರುವ ಉಪರಾಷ್ಲಪತಿ ಜೆಲ್ಲಾ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಥೆಗಳನ್ನು ಪರಿಪರಿಸುವ ಕುರಿತು ಸಂಬಂಧಿಸಿದ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕು ಎಂದು ಹೇಳದ್ದಾರೆ ಹಿರಿಯರಿಗೆ ಸಾರ್ವಜನಿಕ ಶ್ರದೇಶಗಳಲ್ಲಿ ಮುಕ್ತ ಅವಕಾಶ ಕಲ್ಪಿಸಬೇಕೆಂದು ತಿಳಿಸಿರುವ ಅವರು ಹಿರಿಯರು ಎದುರಿಸುತ್ತಿರುವ ಸಮಸ್ಥೆಗಳ ಕುರಿತು ಸರ್ಕಾರ ಹಾಗೂ ಅಧಿಕಾರಿಗಳು ಜನ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ

ಗಡ್ಡರೋ ಜಿಲ್ಲೆಯ ಹೆರಿಮಿಲ್ಲಿ ಬಾಂಡಿಯಾ ಪರ್ಲ್ಕೋಟಾ ಮತ್ತು ವೈಂಗಾಗಾನಾ ನದಿಗಳಗೆ ನಾಲ್ಲು ಪ್ರಮುಖ ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಲಾಪನೆ ನೆರವೇರಿಸಿದರು

ಈ ನಿರ್ಮಾಣ ಕಾಮಗಾರಿಗಳಲ್ಲಿ ಕಾರ್ಯನಿರ್ವಹಿಸಿದ ಎಂಜೆನಿಯರುಗಳು ಗುತ್ತಿಗೆದಾರರು ಮತ್ತು ಪೊಲೀಸ್ ಆಡಳಿತ ವರ್ಗದ ಪರಿಶ್ರಮಕ್ಷೆ ನಿತಿನ್ ಗಡ್ತರಿ ಮೆಚ್ಚುಗೆ ವ್ಯಕ್ತಪಡಿಸಿದರು

ಸೇವಾಸಪ್ತಾಹ ಆಚರಣೆಯ ನಿರ್ಧಾರದ ಕುರಿತು ಕೇಂದ್ರ ಸಚಿವ ಡಾ ಜಿತೇಂದ್ರಸಿಂಗ್ ಟ್ನೀಟ್ ಮಾಡಿದ್ದಾರೆ ಕೊರೊನಾ ಸಾಂಕಾಮಿಕದ ಕಾರಣ ಯಾವುದೇ ಪ್ರಧಾನ ಸಮಾರಂಭ ಅಥವಾ ಗುಂಪುಗೂಡುವುದನ್ನು ತಪ್ಪಿಸುವ ಸಲುವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಸ್ನಾನಿಟ್ಲೆಜರ್ ಹಾಗೂ ದಿಷಧಗಳನ್ನು ವಿತರಿಸಲಾಗುವುದು ಎಂದು ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ ಬೆಂಬಲಿಗರು ರಕ್ತದಾನ ತಿಬಿರಗಳನ್ನು ಏರ್ಪಡಿಸಲು ಉತ್ತೇಜನ ನೀಡಲಾಗಿದೆ ಭಾರತ ಕಳೆದೊಂದು ದಿನದಲ್ಲಿ ಅತಿ ಹೆಚ್ಚು ಹತ್ತು ಲಕ್ಷ ಐವತ್ತು ಸಾವಿರ ಕೊರೊನಾ ಸೋಂಕು ಪರೀಕ್ಷೆ ನಡೆಸುವ ಮೂಲಕ ಹೊಸ ಮೈಲಿಗಲ್ಲು ದಾಖಲಿಸಿದೆ ಕಳೆದ ಐದು ತಿಂಗಳಲ್ಲಿ ಭಾರತದಲ್ಲಿ ಕೊರೊನಾ ಸೋಂಕು ಪರೀಕ್ಸಾ ಸಾಮರ್ಥ್ನ ಗಣನೀಯವಾಗಿ ಹೆಚ್ಚಳ ಕಂಡಿದೆ

ಪರೀಕ್ಷಿಸಿ ಪತ್ತೆ ಮಾಡಿ ಮತ್ತು ಚಿಕಿತ್ತೆ ನೀಡುವ ತಂತ್ರ ಅನುಸರಿಸಿ ಈ ಗುರಿ ಸಾಧಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ

ಈ ಪ್ಲೆಕಿ ಒಂದು ಸಾವಿರದ ಮೂರು ಪ್ರಯೋಗಾಲಯಗಳು ಸರ್ಕಾರ ಲ್ಲಾಬ್ ಗಳಾಗಿದ್ದು ಉಳಿದವು ಖಾಸಗಿ ಪ್ರಯೋಗಾಲಯಗಳು ಎಂದು ಸರ್ಕಾರ ತಿಳಿಸಿದೆ

ಎಸ್ ಎ ಐ ಕ್ರೀಡಾ ವ್ಯವಸ್ಥೆಯಡಿಯಲ್ಲಿ ಮೊದಲನೇ ಹಂತವಾಗಿ ಒಲಿಂಪಿಕ್ ಹಾಗೂ ಪ್ಲಾರಾಲಿಂಪಿಕ್ಗೆ ಸಂಬಂಧಿಸಿದ ಕ್ರೀಡಾ ಪಟುಗಳು ತಮ್ಮ ಚಟುವಟಿಕೆಗಳನ್ನು ಆರಂಭಿಸಲು ಅನುಮತಿಸಲಾಗಿತ್ತು